ಸದನಗಳಲ್ಲಿ ಶ್ರದ್ದಾಂಜಲಿ ದಿನದ ಮಟ್ಟಗೆ ಕಲಾಪ ಮುಂದೂಡಿಕೆ

ನಿದರ್ಶನವಿಲ್ಲ ಮುಖ್ಯಚುನಾವಣಾ ಆಯುಕ್ತ ಒ

ಕರುಣಾನಿಧಿ ಅವರ ನಿಧನದ ಹಿನ್ನೆಲೆಯಲ್ಲಿ ಸಂಸತ್ನ ಉಭಯ ಸದನಗಳಲ್ಲಿ ಇಂದು ತ್ರದ್ದಾಂಜಲಿ ಸಲ್ಲಿಸಿ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷರಾದ ಸುಮಿತ್ರಾ ಮಹಾಜನ್ ಮಾತನಾಡಿ ಕರುಣಾನಿಧಿ ಅವರು ಜನನಾಯಕರಾಗಿದ್ದರು ಅವರೊಬ್ಬ ದೂರದೃಷ್ಟಿವುಳ್ಳ ವ್ಯಕ್ತಿಯಾಗಿದ್ದು ಜನರ ಏಳಿಗೆಗಾಗಿ ಅವಿರತ ಶ್ರಮಿಸಿದ್ದಾರೆ

ಕರುಣಾನಿಧಿ ಅವರ ನಿಧನದಿಂದ ದೇಶಕ್ಕೆ ಹಾಗೂ ಚಲನಚಿತ್ರರಂಗಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ ದೇತದಲ್ಲೇ ಅವರು ಜನಪ್ರಿಯ ಹಾಗೂ ಅಚ್ಲುಮೆಚ್ಚನ ಸಾರ್ವಜನಿಕ ವ್ಯಕ್ತಿಯಾಗಿದ್ದರು ಕರುಣಾನಿಧಿ ಹಲವು ಪ್ರತಿಭೆಗಳ ಸಂಗಮವಾಗಿದ್ದರು ಅತ್ಯುತ್ತಮ ಸಿನಿಮಾ ಕಥೆಗಾರರು ಆಗಿದ್ದು ತಮಿಳುನಾಡಿನ ಸಿನಿಮಾರಂಗದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ್ದರು ಎಂದು ಹೇಳಿದರು ರಾಜ್ಲಸಭೆಯಲ್ಲಿ ಸಭಾಪತಿ ವೆಂಕಯ್ಲನಾಯ್ದು ಮಾತನಾಡಿ ಕರುಣಾನಿಧಿ ಅವರು ಅತ್ಯುತ್ತಮ ಆಡಳಿತಗಾರರಾಗಿದ್ದರು ಸಮಾಜಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದರು ಅವರೊಬ್ಬ ಅದ್ವಿತೀಯ ರಾಜಕೀಯ ಮುತ್ತದ್ದಿ ಎಂದು ಬಣ್ಣೆಸಿದರು ಜಮೀನ್ವಾರಿ ಪದ್ದತಿ ಹಾಗೂ ಅಸ್ಷಕ್ಷತೆಯ ನಿರ್ಮೂಲನೆ ವಿಧವಾ ವಿವಾಹ ಸೇರಿದಂತೆ ಹಲವಾರು ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ಅವರ ಕೊಡುಗೆ ಸ್ಪರಣೀಯ ಎಂದು ಹೇಳಿದರು ಕರುಣಾನಿಧಿ ಅವರು ದೇಶದ ಹಾಗೂ ತಮಿಳುನಾಡಿನ ಸರ್ವತೋಮುಖ ಅಭಿವೃದ್ದಿಯಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು ಎಂದು ಸ್ಥರಿಸಿದರು ಸಂಸತ್ತಿನ ಎರಡು ಸದನಗಳಲ್ಲಿ ಎರಡು ನಿಮಿಷ ಮೌನ ಆಚರಿಸಿ ಅಗಲಿದ ಹಿರಿಯ ನಾಯಕ ಕರುಣಾನಿಧಿ ಅವರ ಆತ್ಮಕ್ಷೆ ಶಾಂತಿಕೋರಲಾಯಿತು

ಸಾಮಾಜಿಕ ಕಾರ್ಯಕರ್ತ ಟ್ರಾಫಿಕ್ ರಾಮಸ್ನಾಮಿ ಸಲ್ಲಿಸಿದ್ದ ಅರ್ಜಿ ಸೇರಿದಂತೆ ಮರಿನಾ ಬೀಚ್ನಲ್ಲಿ ಅಂತ್ಲಸಂಸ್ನಾರ ನಡೆಸುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಎಲ್ಲಾ ಅರ್ಜಿಗಳನ್ನು ಹಂಗಾಮಿ ಮುಖ್ಣನ್ವಾಯಮೂರ್ತಿ ಹುಲುವಾಡಿ ಜಿ ರಮೇಶ್ ನೇತೃತ್ವದ ಮೊದಲ ಪೀಠ ತಳ್ಳಹಾಕಿತು ಕರುಣಾನಿಧಿ ಅವರ ಅಂತ್ಯಸಂಸ್ಕಾರವನ್ನು ಮರಿನಾ ಬೀಚ್ನಲ್ಲಿ ನಡೆಸಲು ತಮಿಳುನಾಡು ಸರ್ಕಾರ ಅವಕಾಶ ನೀಡದಿರುವುದನ್ನು ಪ್ರಶ್ನಿಸಿ ನಿನ್ನೆ ರಾತ್ರಿ ಡಿಎಂಕೆ ಪಕ್ಷ ನ್ಹಾಯಾಲಯದ ಮೊರೆಹೋಗಿತ್ತು ರಾತ್ರಿ ವಿಶೇಷ ಕಲಾಪ ನಡೆಸಿದ ನ್ವಾಯಪೀಠ ವಿಚಾರಣೆಯನ್ನು ಇಂದು ಬೆಳಗಿನವರೆಗೆ ಮುಂದೂಡಿತ್ತು

ಕರುಣಾನಿಧಿ ಅವರ ಪಾರ್ಥಿವ ಶರೀರವನ್ನು ಈಗ ಸಾರ್ವಜನಿಕ ದರ್ಶನಕ್ಕಾಗಿ ಚೆನ್ನೈನ ರಾಜಾಜಿ ಸಭಾಂಗಣದಲ್ಲಿ ಇರಿಸಲಾಗಿದ್ದು ಸಾರ್ವಜನಿಕರು ತಮ್ಮ ನೆಚ್ಲನ ನಾಯಕನಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವಾರು ಗಣ್ಣರು ಇಂದು ಅಂತಿಮ ನಮನ ಸಲ್ಲಿಸಿದರು

ಅನಾರೋಗ್ಲದಿಂದಾಗಿ ಕಳೆದ ಕೆಲವು ದಿನಗಳಿಂದ ಅವರು ಚಿಟಿತ್ಸೆ ಪಡೆಯುತ್ತಿದ್ದರು ಹಿರಿಯನಾಯಕನ ಗೌರವಾರ್ಥ ಇಂದು ದೇತಾದ್ಯಂತ ಒಂದು ದಿನದ ಶೋಕಾಚರಣೆಗೆ ಮತ್ತು ದೆಹಲಿ ಸೇರಿದಂತೆ ದೇತದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳಲ್ಲಿ ರಾಷ್ಟರ್ಜಜವನ್ನು ಅರ್ಧಮಟ್ಟದಲ್ಲಿ ಹಾರಿಸುವಂತೆ ಭಾರತ ಸರ್ಕಾರ ಸೂಚನೆ ನೀಡಿದೆ ತಮಿಳುನಾಡಿನಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ

ಶೋಕಾಚರಣೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂದು ಯಾವುದೇ ಸರ್ಕಾರಿ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸದಂತೆ ಸೂಚನೆ ನೀಡಲಾಗಿದೆ

ಲಖ್ನೋದಲ್ಲಿ ನಿನ್ನೆ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಪಾರದರ್ಶಕವಾಗಿ ತನಿಖೆ ನಡೆಸುವ ಉದ್ದೇಶದಿಂದ ಪ್ರಕರಣವನ್ನು ಸಿಬಿಐಗೆ ವಹಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಸಾಕ್ವಾಧಾರಗಳು ನಾಶವಾಗದಂತೆ ನಿಗಾವಹಿಸಲು ವಿಶೇಷ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚಿಸಿದೆ ಎಡಿಜಿ ನೇತೃತ್ವದ ಈ ವಿಶೇಷ ತಂಡದಲ್ಲಿ ಮಹಿಳಾ ಅಧಿಕಾರಿಗಳೂ ಇರಲಿದ್ದಾರೆ ಎಂದರು ಈ ನಡುವೆ ಆಕ್ರಯಧಾಮದಿಂದ ಬಾಲಕಿಯರನ್ನು ಸುರಕ್ಷಿತವಾಗಿ ವಾರಾಣಸಿಗೆ ಸ್ವಳಾಂತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ರಾಜ್ಞಸಭೆಯ ಉಪಸಭಾಪತಿ ಸ್ಥಾನದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಹರಿವಂಶ್ ನಾರಾಯಣ್ ಸಿಂಗ್ ಅವರಿಗೆ ಬೆಂಬಲ ನೀಡುವಂತೆ ಜೆಡಿಯು ಅಧ್ಯಕ್ಷ ಹಾಗೂ ಬಿಹಾರದ ಮುಖ್ಯಮಂತ್ರಿ ನಿತೀಶ್ಕುಮಾರ್ ಬಿಜು ಜನತಾದಳ್ ತೆಲಂಗಾಣ ರಾಷ್ಷೀಯ ಸಮಿತಿ ಶಿರೋಮಣಿ ಅಕಾಲಿದಳ್ ತೆಲಗು ದೇಶಂ ಪಾರ್ಟ ಹಾಗೂ ಇಂಡಿಯನ್ ನ್ಯಾಷನಲ್ ಲೋಕದಳ್ ಪಕ್ಷಗಳನ್ನು ಕೋರಿದ್ದಾರೆ ನಿತೀಶ್ಕುಮಾರ್ ವೈಯಕ್ತಿಕವಾಗಿ ನವೀನ್ ಪಟ್ನಾಯಕ್ ಹಾಗೂ ಟಿಆರ್ಎಸ್ ಮುಖ್ಯಸ್ತ ಕೆ

ತ್ಲಾಗಿ ಹೇಳಿದ್ದಾರೆ ನೇಪಾಳದ ಸಿಮಿಕೋಟ್ನಲ್ಲಿ ಪ್ರತಿಕೂಲ ಹವಾಮಾನದಿಂದಾಗಿ ಸಿಲುಕಿಕೊಂಡಿದ್ದ ಕ್ಯೆಲಾಸ ಮಾನಸ ಸರೋವರ ಯಾತ್ರಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗುತ್ತಿದೆ

ರಾವತ್ ಹೇಳಿದ್ದಾರೆ

ಐಐಟ ಬಾಂಬೆಯ ತಜ್ಞರು ಈ ವೈಫಲ್ಯದ ಕಾರಣಗಳನ್ನು ಪರಿತೀಲಿಸಿ ಅದನ್ನು ಸರಿಪಡಿಸಿದ್ದು ಇತ್ತೀಚೆಗೆ ದೇತದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಈ ವಿವಿಪ್ಲಾಟ್ ಯಂತ್ರಗಳು ಸುಗಮವಾಗಿ ಕಾರ್ಯನಿರ್ವಹಿಸಿದ್ದು ಯಾವುದೇ ದೋಷಗಳಿರುವ ಬಗ್ಗೆ ವರದಿ ಬಂದಿಲ್ಲ ಎಂದು ರಾವತ್ ಹೇಳಿದ್ದಾರೆ ಮಲೇಷ್ಟಾಗೆ ವ್ವಾಪಾರ ಸಂಬಂಧಿತ ಪ್ರವಾಸದಲ್ಲಿದ್ದಾಗ ಅಪಹರಣಕ್ಕೊಳಗಾದ ಇಬ್ಬರು ಭಾರತೀಯರನ್ನು ಸುರಕ್ಷಿತವಾಗಿ ಪಾರುಮಾಡಲಾಗಿದೆ ಎಂದು ವಿದೇಶಾಂಗ ಸಚಿವೆ ಸುಷ್ಮ ಸ್ವರಾಜ್ ಹೇಳಿದ್ದಾರೆ ವ್ಯಾಪಾರ ವಹಿವಾಟಗಾಗಿ ಮಲೇಷ್ಯಾಗೆ ತೆರಳಿದ್ದ ಆರ್

ವೈದ್ಯ ಮತ್ತು ಕೆ ಪಿ ವೈದ್ಯ ಎನ್ನುವವರನ್ನು ಕಳೆದ ಶುಕ್ರವಾರ ಅಪಹರಿಸಲಾಗಿತ್ತು

ಕಳೆದ ಮೇ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಬಹುಕೋಟ ಡಾಲರ್ಗಳ ಹಗರಣದಲ್ಲಿ ಭಾಗಿಯಾಗಿದ್ದಾರೆಂಬ ಹೊಸ ಆರೋಪಗಳನ್ನು ಮಲೇಷ್ಯಾದ ಮಾಜಿ ಪ್ರಧಾನಮಂತ್ರಿ ನಜೀಬ್ ರಜಾಕ್ ಎದುರಿಸುತ್ತಿದ್ದಾರೆ

ಅವರು ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು

ಕಳೆದ ತಿಂಗಳು ಅವರ ಬಂಧನದ ನಂತರ ಈ ಹೆಚ್ಚುವರಿ ಆರೋಪಗಳು ಕೇಳಿಬಂದಿವೆ

ಬಲಾಢ್ವರಿಂದ ಬದ್ದತೆ ಆರಂಭವಾಗದೇಕು ಎಂದು ರಾಷ್ವೀಯ ಸಮನ್ವಯ ಸುಗ್ರೀವಾಜ್ಞೆ ಪ್ರಕರಣದ ವಿಚಾರಣೆ ನಡೆಸಿದ ಮುಖ್ಯನ್ವಾಯಮೂರ್ತಿ ಸಕಿಬ್ ನಿಸಾರ್ ಅಭಿಪ್ರಾಯಪಟ್ಟದ್ದಾರೆ ಜರ್ದಾರಿ ಮತ್ತು ಬಿಲಾವಲ್ ಭುಟ್ಟೋ ಇತ್ತೀಚೆಗಷ್ಟೇ ಚುನಾವಣಾ ಆಯೋಗಕ್ಕೆ ತಮ್ನ ನಾಮಪತ್ರ ಸಲ್ಲಿಸಿದ್ದ ಸಂದರ್ಭದಲ್ಲಿ ಆಸ್ತಿ ವಿವರಗಳನ್ನು ನೀಡಿದ್ದರು ಎಂದು ಜರ್ದಾರಿ ವಕೀಲ ಫರೂಕ್ ನಾಯಕ್ ನ್ಲಾಯಾಲಯಕ್ಕೆ ತಿಳಿಸಿದ್ದಾರೆ